ಮುಖ್ಯಮಂತ್ರಿ ಬಿ ಎಸ್

ಮುಖ್ಯಮಂತ್ರಿ ಬಿ ಎಸ್

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಮಕ್ಷಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜೂಭಾಯಿ ವಾಲಾ ನೂತನ ಸಚಿವರಿಗೆ ಅಧಿಕಾರ ಪಾಗೂ ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು

ಸೋಮಶೇಖರ್ ರಮೇಶ್ ಜಾರಕಿಹೊಳಿ ಆನಂದ್ ಸಿಂಗ್ ಡಾ

ಸುಧಾಕರ್ ಬ್ಲೆರತಿ ಬಸವರಾಜ್ ಶಿವರಾಮ್ ಹೆಬ್ಲಾರ್ ಬಿ

ಪಾಟೀಲ್

ಗೋಪಾಲಯ್ಲ ನಾರಾಯಣಗೌಡ ಮತ್ತು ತ್ರೀಮಂತ್ ಪಾಟೀಲ್ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ನೀಕರಿಸಿದರು ಸರ್ಕಾರದ ಪಾಲಿ ಸಚಿವರು ಬಿಜೆಪಿ ರಾಜ್ಯಾಧ್ಯಕ್ಷ ನಳೀನ್ಕುಮಾರ್ ಕಟೀಲ್ ಬಿಜೆಪಿಯ ಮುಖಂಡರು ನಾಯಕರು ಸರಕಾರದ ಹಿರಿಯ ಅಧಿಕಾರಿಗಳು ಸಮಾರಂಭಕ್ಷೆ ಸಾಕ್ಷಿಯಾದರು ಇಂದು ಸಂಪುಟ ಸೇರಿರುವ ಹತ್ತು ಸಚಿವರುಗಳು ಜೆಡಿಎಸ್ ಹಾಗೂ ಕಾಂಗ್ರೆಸ್ಗಳಿಂದ ಪಕ್ಷಾಂತರಗೊಂಡು ಬಿಜೆಪಿ ಟಿಕೆಟ್ನಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದವರಾಗಿದ್ದಾರೆ

ಸಂಪಟದಲ್ಲಿ ಸ್ಥಾನ ನೀಡದಿರುವ ಶಾಸಕ ಮಹೇಶ್ ಕುಮಕಳ್ಳ ಅವರಿಗೆ ಬೇರೆ ದೊಡ್ಡ ಜವಾಬ್ದಾರಿ ನೀಡಲಾಗುವುದೆಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸಾಧ್ಯವಾದರೆ ಮತ್ತೊಮ್ನೆ ದೆಹಲಿಗೆ ಹೋಗಿ ವರಿಷ್ಣರೊಂದಿಗೆ ಚರ್ಚೆ ನಡೆಸಲಾಗುವುದು ಶಾಸಕ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ನೀಡುವುದು ಖಚಿತ ಎಂದು ಹೇಳಿದರು ನೂತನವಾಗಿ ಸಚಿವ ಸಂಪುಟ ಸೇರಿದ ಸಚಿವರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಶುಭ ಕೋರಿದ್ದಾರೆ ರಾಜ್ಯದ ಸಮಗ್ರ ಅಭಿವ್ಯದ್ಲಿಗಾಗಿ ಅಹರ್ನಿತಿ ಕೈಜೋಡಿಸಿ ಶ್ರಮಿಸುವ ಮೂಲಕ ಜನತೆಯ ಸೇವೆ ಮಾಡೋಣ ಎಂದು ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ವಿವಿಧ ಇಲಾಖೆಗಳೊಂದಿಗೆ ಬಜೆಟ್ ಪೂವಭಾವಿ ಸಭೆ ನಡೆಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ಅವರು ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದರು ಸಭೆಯಲ್ಲಿ ಸಚಿವರಾದ ಶತಿಕಲಾ ಜೊಲ್ಲೆ ಕೋಟ ಶ್ರೀನಿವಾಸ ಪೂಜಾರಿ ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ವಿಶಾಲಾಕ್ಷಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ರಾಜ್ಯಸಭೆ ಸದಸ್ಯ ಕುಪೇಂದ್ರ ರೆಡ್ಡಿ

ರೇವಣ್ಣ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಮಾಜಿ ಶಾಸಕ ಕೋನರೆಡ್ಡಿ ಮತ್ತಿತರರು ಈ ವೇಳೆ ಉಪಸ್ನಿತರಿದ್ದರು ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದ್ದು ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ವಿಧಾನ ಪರಿಷತ್ ಸದಸ್ಯರಾಗಿದ್ದ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ಶಿವಾಜಿನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಲಿಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಈ ಸ್ಥಾನ ತೆರವಾಗಿದೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಈ ಸ್ಥಾನಕ್ಕೆ ಉಪ ಮುಖ್ಯಮಂತ್ರಿ ಲಕ್ಷಣ ಸವದಿ ನಾಮಪತ್ರ ಸಲ್ಲಿಸಿದ್ದಾರೆ ಹೈದರಾಬಾದ್ ಮೂಲದ ಖಾಸಗಿ ವಿಮಾನಯಾನ ಸಂಸ್ಥೆಯೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಉಡಾನ್ ಯೋಜನೆಯಡಿ ಪ್ರತಿ ನಿತ್ಯ ಬೆಂಗಳೂರು ಬೀದರ್ ನಡುವಿನ ವೈಮಾನಿಕ ಸೇವೆಯನ್ನು ನಾಳೆಯಿಂದ ಆರಂಭಿಸುತ್ತಿದೆ

ರಾಜ್ಯದಲ್ಲಿ ಕೊರೊನಾ ವೈರಸ್ ಸಂಬಂಧಿಸಿದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು

ರಾಜ್ಲದ ವಿಮಾನ ನಿಲ್ಲಾಣ ರೈಲು ನಿಲ್ಲಾಣ ಬಂದರುಗಳು ಸೇರಿದಂತೆ ಕರಾವಳಿ ಪ್ರದೇಶಗಳಲ್ಲಿ ಕೊರೊನಾ ವೈರಾಣು ಸೋಂಕಿನ ಬಗ್ಗೆ ಕಟ್ಟೆಚ್ಲರ ವಹಿಸಲಾಗಿದೆ

ಮಂಗಳೂರಿನಲ್ಲಿ ಮಾತನಾಡಿದ ಸಚವ ಶ್ರೀರಾಮುಲು ದೇಶದಲ್ಲೆಡೆ ಭೀತಿ ಹುಟ್ಟಿಸಿರುವ ಕೊರೋನಾ ವೈರಸ್ ಕುರಿತು ಯಾರೂ ಭಯ ಪಡುವ ಅಗತ್ತವಿಲ್ಲ ರಾಜ್ಯದಲ್ಲಿ ಈ ವೈರಸ್ ಪರಡದಂತೆ ಅಗತ್ಯ ಎಲ್ಲಾ ಮುಂಜಾಗೃತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಮೊಟೈಲ್ ಎಲ್ಇಡಿ ವಾಪನಕ್ಕೆ ಚಾಲನೆ ನೀಡಲಾಗಿದ್ದು

ಉಪ ಮುಖ್ಯಮಂತ್ರಿಗಳ ಸ್ವಾನದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಈಗ ಇರುವ ಮೂರು ಮಂದಿ ಉಪ ಮುಖ್ಯಮಂತ್ರಿಗಳು ಕೂಡ ಮುಂದುವರಿಯಲಿದ್ದಾರೆ ಬಿಜೆಪಿ ಸರಕಾರ ಪ್ರತಿಯೊಬ್ಲರಿಗೂ ಸೂಕ್ಷ ಅವಕಾಶ ಕಲ್ಲಿಸುತ್ತದೆ ಎಂದರು

ಸುಣಗಾರ್ ತಿಳಿಸಿದ್ದಾರೆ ವಿಷನಿರೋಧಕ ತಯಾರಕರು ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ಮತ್ತು ನೀತಿ ನಿರೂಪಕರು ಸೇರಿ ಹಾವು ಕಡಿತ ಚಿಕಿತ್ಸೆಗಳನ್ನು ಅಭಿದೃದ್ದಿಪಡಿಸುವ ಅವಶ್ಯಕತೆಯಿದೆ ಹಾವುಗಳ ಕಡಿತ ಮನುಷ್ಕರಿಗೆ ಹಾನಿಕಾರಕವಾದರೂ ಇವುಗಳ ಮೇಲೆ ಇನ್ನೂ ಆಳವಾದ ಅಧ್ಯಯನ ನಡೆಸಲು ಸಾಧ್ಯವಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಎಸ್ ಯಡಿಯೂರಪ್ಪ ಉತ್ತವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಕರ್ನಾಟಕ ಚಲನಚಿತ್ರ ಅಕಾಡಮಿ ಅಧ್ಯಕ್ಷ ಸುನೀಲ್ ಪುರಾಣಿಕ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ

ದೇಶದಲ್ಲಿ ಹೆಚ್ಚು ಪರಿಚಿತವಲ್ಲದ ತುಳು ಬಂಜಾರ ಕೊಡವ ಕೊಂಕಣಿ ಕೇರಳದ ಬನಿಯಾ ತಮಿಳುನಾಡಿನ ಇರುಳ ಅಸ್ತಾಂನ ಖಾಸಿ ಭಾಷೆಗಳ ಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದರು

ಈಗಾಗಲೇ ಚಿತ್ರೋತವ ಚಾಲತಾಣದಲ್ಲಿ ನೋಂದಣಿ ಕಾರ್ಯ ಆರಂಭವಾಗಿದ್ದು ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದರು

ಮೇಳದಲ್ಲಿ ಜಾನುವಾರು ಸಾಕಾಣಿಕೆ ಹೈನುಗಾರಿಕೆ ಕುಕ್ಕಟೋದ್ದಮ ಜಾನುವಾರುಗಳ ಆರೋಗ್ಯ ಕುರಿತ ಮಾಹಿತಿ ಕಾರ್ಯಾಗಾರಗಳು ಹಾಗೂ ಮೌಲ್ಲವರ್ಧಿತ ಪಶು ಉತ್ಪನ್ನಗಳ ಪ್ರದರ್ಶನ ನಡೆಯಲಿವೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೇಳವನ್ನು ಉದ್ವಾಟಿಸಲಿದ್ದಾರೆ ರಾಜ್ಯಾದ್ಯಂತ ಒಣ ಹವೆ ಮುಂದುವರೆದಿದೆ

ಮುನ್ವೂಚನೆಯಂತೆ ರಾಜ್ನಾದ್ಯಂತ ಒಣ ಹವೆ ಮುಂದುವರೆಯುವ ಸಾಧ್ಯತೆ ಇದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾತ